ದೇಶದ ಅಭಿವ್ನದ್ದಿ ಯೋಜನೆಗಳಿಗೆ ಸಮಯ ಮತ್ತು ದೊಡ್ಡ ಮೊತ್ತದ ಉಳಿತಾಯಕ್ಕಾಗಿ ಒಂದು ರಾಷ್ಷ ಒಂದು ಚುನಾವಣೆ ಮಾತುಕತೆ ಅಗತ್ಯ ಎಲ್ಲ ರಾಜಕೀಯ ಪಕ್ಷಗಳಿಗೆ ಪ್ರಧಾನಮಂತ್ರಿ ಮನವಿ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಮಧ್ಯಾಹ್ನ ಭಾರತ ವೆಸ್ಟ್ಇಂಡೀಸ್ ಮುಖಾಮುಖಿ

ಈ ಸಂದರ್ಭದಲ್ಲಿ ಭಾರತ ಜಪಾನ್ ಸಂಬಂಧಗಳು ಸೇರಿದಂತೆ ಹಲವಾರು ವಿಚಾರಗಳನ್ನು ಚರ್ಚಿಸಲಾಯಿತು ಎಂದು ಪ್ರಧಾನಮಂತ್ರಿ ಕಚೇರಿ ತಿಳಿಸಿದೆ ಭಾರತ ಹಾಗೂ ಜಪಾನ್ನ ಸ್ನೇಹ ಉತ್ತಮವಾಗಿದ್ದು ಭವಿಷ್ಟದಲ್ಲಿಯೂ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಪಿಎಂಟ ತಿಳಿಸಿದೆ

ಪರಸ್ವರ ಹಿತಾಸಕ್ತಿಯನ್ನೊಳಗೊಂಡ ವಿಚಾರಗಳ ಬಗ್ಗೆ ಮೋದಿ ಹಾಗೂ ಶಿಂಜೊ ಅಬೆ ವಿಸ್ತತವಾಗಿ ಚರ್ಚಿಸಿದರು ಎಂದು ವಿದೇಶಾಂಗ ವ್ಲವಹಾರ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ

ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಪ್ರಧಾನಿ ಮೋದಿ ನಾಳೆ ಚರ್ಚೆ ನಡೆಸಲಿದ್ದಾರೆ

ಜಪಾನ್ಗೆ ತೆರಳುವ ಮುನ್ನ ಹೇಳಿಕೆ ನೀಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಯಂಗಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಜಾಗತಿಕ ನಾಯಕರ ಜತೆ ಸಮಾಲೋಚನೆ ನಡೆಸಲಾಗುವುದು ಜಾಗತಿಕ ಮಟ್ಟದಲ್ಲಿ ಎದುರಿಸುತ್ತಿರುವ ಸಮಸ್ಥೆಗಳ ಬಗ್ಗೆ ಚರ್ಚಿಸಲಾಗುವುದು ಎಂದರು

ಭಾರತದ ಅಭಿವೃದ್ದಿ ಯೋಜನೆಗಳು ಹಾಗೂ ಕಳೆದ ಐದು ವರ್ಷಗಳಲ್ಲಿ ದೇಶದಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ಪ್ರಸ್ತುತಪಡಿಸಲು ಅವಕಾಶ ದೊರೆಯಲಿದೆ ಎಂದರು

ಆಹಾರ ಭದ್ರತೆ ಇಂಧನ ಭದ್ರತೆ ಆರ್ಥಿಕ ಸ್ಟಿರತೆ ಭಯೋತ್ವಾದನೆ ಸಂಬಂಧಿತ ಸಮಸ್ಟೆಗಳು ಡಿಜಿಟಲ್ ಆರ್ಥಿಕತೆಯಲ್ಲಿ ಅನ್ವೇಷಣೆ ಕೃತಕ ಬುದ್ದಿಮತ್ತೆ ಮುಂತಾದ ವಿಷಯಗಳ ಬಗ್ಗೆ ಚರ್ಚಿ ನಡೆಯಲಿದೆ

ಜಮ್ನು ಮತ್ತು ಕಾಶ್ಮೀರದ ಶ್ರೀನಗರದ ಸಂಯುಕ್ತ ಸೇನಾ ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉನ್ನತ ಮಟ್ಟದ ಸಭೆ ನಡೆಸುತ್ತಿದ್ದು ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಹಾಗೂ ಭದ್ರತಾ ವ್ಯವಸ್ಥೆ ಬಗ್ಗೆ ಪರಾಮರ್ತೆ ನಡೆಸುತ್ತಿದ್ದಾರೆ ರಾಜ್ಙಪಾಲ ಸತ್ತಪಾಲ ಮಲಿಕ್ ಕೇಂದ್ರ ಗೃಹ ಕಾರ್ಯದರ್ತಿ ರಾಜೀವ್ ಗೌಬಾ ಹಾಗೂ ರಾಜ್ಯದ ಪ್ರಮುಖ ಅಧಿಕಾರಿಗಳು ಮತ್ತು ಭದ್ರತಾ ಪಡೆಗಳ ಎಲ್ಲ ಉನ್ನತ ಅಧಿಕಾರಿಗಳು ಬೇಹುಗಾರಿಕಾ ಸಂಸ್ಥೆಯ ಅಧಿಕಾರಿಗಳು ಸಭೆಯಲ್ಲಿ ಪಾರ್ಸೊಂಡಿದ್ದಾರೆ ಇಂದು ಬೆಳಗ್ಗೆ ಗೃಹ ಸಚಿವ ಅಮಿತ್ ಶಾ ತ್ರೀನಗರದಲ್ಲಿ ನಿರೀಕ್ಷಕ ಅರ್ಷದ್ ಖಾನ್ ಅವರ ನಿವಾಸಕ್ಕೆ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವಾನ ಹೇಳಿದರು

ಅವರನ್ನು ಚಿಕಿತ್ಸೆಗಾಗಿ ದೆಹಲಿಯ ಏಮ್ನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು

ಇದೇ ಭಯೋತ್ಪಾದಕ ದಾಳಿಯಲ್ಲಿ ಐವರು ಸಿಆರ್ಪಿಎಫ್ ಯೋಧರು ಕೂಡ ಹುತಾತ್ಪರಾಗಿದ್ದರು ದೇಶದ ಭದ್ರತೆಗಾಗಿ ಅವರ ಬಲಿದಾನದಿಂದಾಗಿ ಹಲವಾರು ಜನರ ಜೀವ ಉಳಿದಿದೆ

ಗೃಹ ಸಚಿವ ಅಮಿತ್ ಶಾ ಎರಡು ದಿನಗಳ ಭೇಟಗಾಗಿ ಕಾಶ್ಮೀರದಲ್ಲಿದ್ದಾರೆ

ನಿನ್ನೆ ಅವರು ಭದ್ರತಾ ಪರಿಸ್ಟಿತಿಯನ್ನು ಹಾಗೂ ಮುಂಬರುವ ಅಮರನಾಥ್ ಯಾತ್ರೆಗಳ ಸಿದ್ದತೆಗಳನ್ನು ಅವರೋಕಿಸಿದರು ಪ್ರಧಾನಮಂತ್ರಿ ಅವರ ತಂಡದಲ್ಲಿರುವ ಮಾಜಿ ಕೇಂದ್ರ ಸಚಿವ ಸುರೇಶ್ ಶ್ರಭು ತೃಂಗಸಭೆ ಭಾರತಕ್ಕೆ ಹೆಚ್ಚಿನ ಅವಕಾಶಗಳನ್ನು ಹಲವಾರು ವಿಚಾರಗಳಲ್ಲಿ ಮುನ್ನಡೆಯನ್ನು ನೀಡಲಿದೆ ಎಂದು ಹೇಳಿದ್ದಾರೆ ಬಸಾಕಾದಲ್ಲಿ ಡಿಡಿನ್ಸೊಸ್ಗೆ ಪ್ರತಿಕಿಯಿಸಿದ ಅವರು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕಪ್ಪುಹಣ ಅರ್ಥಿಕ ಅಪರಾಧಿಗಳು ಮತ್ತು ಭಯೋತ್ವಾದನೆಯನ್ನು ಮಟ್ಟಹಾಕಲು ಭಾರತ ಧೃಡಹೆಜ್ಜೆ ಇರಿಸಿದೆ ಎಂದು ಹೇಳಿದರು ಆರ್ಥಿಕ ಅಪರಾಧಿಗಳ ವಿರುದ್ಧ ಎಲ್ಲ ರಾಷ್ಟಗಳು ಒಗ್ಗೂಡಬೇಕು ಹಾಗೂ ಆ ದೇಶಗಳಿಂದ ಅಪರಾಧಿಗಳನ್ನು ಹೊರಹಾಕಲು ಕ್ರಮಕ್ಷೆಗೊಳ್ಳಬೇಕು ಎಂದರು

ಭಾರತೀಯ ಮತದಾರರು ಪಕ್ಷತೆ ಹೊಂದಿದವರಾಗಿದ್ದಾರೆ ಹಾಗೂ ಅವರ ಬುದ್ದಿಮತ್ತೆಯನ್ನು ಯಾರೊಬ್ಲರೂ ಲೆಕ್ಕಹಾಕಲು ಸಾಧ್ಯವಿಲ್ಲ ಎಂದು ಪ್ರಧಾನಿ ಹೇಳಿದ್ದಾರೆ ರಾಷ್ಟಪತಿಯವರ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ನಿನ್ನೆ ರಾಜ್ಯಸಭೆಯಲ್ಲಿ ಅವರು ಮಾತನಾಡಿದರು ತಮ್ಮನ್ನು ಆಯ್ಲೆ ಮಾಡಿದ ಮತದಾರರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರ್ಯನಿರ್ವಹಿಸಬೇಕು ಎಂದು ಎಲ್ಲಾ ಸಂಸದರಿಗೆ ಸಲಹೆ ನೀಡಿದರು ಲೋಕಸಭೆಯ ಕಾರ್ಯಕಲಾಪಗಳು ಯಾವುದೇ ಅಡೆತಡೆಗಳಲ್ಲದೆ ಸುಗಮವಾಗಿ ನಡೆಯಲು ಪ್ರತಿಪಕ್ಷಗಳು ಸಹಕರಿಸಬೇಕು ಎಂದು ಮನವಿ ಮಾಡಿದರು ರಾಜ್ಲಸಭೆಯಲ್ಲಿ ತಮಗೆ ಬಹುಮತವಿದೆ ಎಂಬ ಅಹಂಕಾರವನ್ನು ಕಾಂಗ್ರೆಸ್ ಬಿಡಬೇಕು ಎಂದು ಸಲಹೆ ನೀಡಿದ ಅವರು ಹಾಲಿ ಸರ್ಕಾರಕ್ತೆ ಜನರು ಭಾರಿ ಬಹುಮತ ಕೊಟ್ಟದ್ದಾರೆ ಎಂಬುದನ್ನು ನೆನಪಿಸಿದರು

ಭಾರತ್ ನೆಟ್ ಯೋಜನೆಯಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಬ್ರಾಡ್ ಬ್ಹಾಂಡ್ ಸೇವೆ ಒದಗಿಸುವ ಚಿಂತನೆ ಇದೆ ಎಂದು ಕೇಂದ್ರ ಸರಕಾರ ತಿಳಿಸಿದೆ ಈ ಕುರಿತು ಲೋಕಸಭೆಯಲ್ಲಿ ಕೇಳಲಾದ ಪ್ರಶ್ನೆಗೆ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಲಿಖಿತ ಉತ್ತರ ನೀಡಿದ್ದಾರೆ

ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಟತ್ವ ಪಡೆಯಲು ಆದ್ದತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಸರಕಾರ ಸ್ವಷ್ಟಪಡಿಸಿದೆ ಲೋಕಸಭೆಯಲ್ಲಿ ಈ ಕುರಿತ ಪ್ರಕ್ಷನಗೆ ಲಿಬಿತ ಉತ್ತರ ನೀಡಿದ ವಿದೇತಾಂಗ ವ್ಯವಹಾರ ಖಾತೆ ರಾಜ್ಜ ಸಚಿವ ವಿ ಮುರಳೀಧರನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಪ್ರಕ್ರಿಯೆಯಲ್ಲಿ ಭಾರತ ಪಾಲ್ಗೊಂಡಿದೆ ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆಯಲ್ಲೂ ಭಾರತ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ ಹಲವಾರು ಪ್ರಕ್ರಿಯೆಗಳನ್ನು ಈಗಾಗಲೇ ಪೂರ್ಣಗೊಳಿಸಲಾಗಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸ್ವಾನ ಪಡೆಯಲು ಭಾರತ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ

ಇದನ್ನು ನಿಭಾಯಿಸುವ ನಿಟ್ಟನಲ್ಲಿ ಕೆಲವು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಭಾನುವಾರ ಆಕಾಶವಾಣಿಯ ತಮ್ನ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ದೇಶ ಮತ್ತು ವಿದೇಶದ ಜನರೊಂದಿಗೆ ಚಿಂತನೆಯನ್ನು ಹಂಚಿಕೊಳ್ಳಲಿದ್ದಾರೆ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ವಾವಳಿಯಲ್ಲಿ ಮ್ಯಾಂಚೆಸ್ಟರ್ನಲ್ಲಿಂದು ನಡೆಯಲಿರುವ ಪಂದ್ವದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ